ತೀವ್ರ ರಾಜಕೀಯ ಬಿಕ್ಟಿಗೆ ಕಾರಣವಾಗಿರುವ ಈ ಪ್ರಕರಣದ ಹಿನ್ನೆಲೆಯಲ್ಲಿ ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸಲೇಬೇಕೆಂದು ಅತ್ಯಪ್ತ ಶಾಸಕರಿಗೆ ಒತ್ತಾಯ ಮಾಡಬಾರದು ಎಂದು ಸರ್ವೋಚ್ದ ನ್ಯಾಯಾಲಯ ತಾಕೀತು ಮಾಡಿದೆ

ಅತ್ಯಪ್ತ ಶಾಸಕರ ರಾಜೀನಾಮೆಗಳ ಬಗ್ಗೆ ಕರ್ನಾಟಕ ವಿಧಾನಸಭಾಧ್ಯಕ್ಷರು ವಿಳಂಬ ಮಾಡದೆ ನಿರ್ಧರಿಸಬೇಕು

ಸಾಂವಿಧಾನಿಕ ಹುದ್ದೆಯಾದ ವಿಧಾನಸಭಾಧ್ವಕ್ಷರ ಜಬಾಬ್ದಾರಿಯನ್ನು ನಿರ್ವಹಿಸುವವರು ಸಮತೋಲನದಿಂದ ವರ್ತಿಸಬೇಕಾಗುತ್ತದೆ

ರಾಜೀನಾಮೆ ನೀಡಿರುವ ಅತ್ಯಪ್ಪ ಶಾಸಕರೂ ಸಹ ವಿಧಾನಸಭೆಯ ಕಲಾಪಗಳಲ್ಲಿ ಕಡ್ನಾಯವಾಗಿ ಪಾಲ್ಗೊಳ್ಳಬೇಕೆಂದು ವಿಪ್ ಜಾರಿ ಮಾಡಲಾಗಿತ್ತು ನಿನ್ನೆ ನ್ಹಾಯಾಲಯದಲ್ಲಿ ವಿಚಾರಣೆಯ ವೇಳೆ ಈ ಅಂಶವನ್ನು ಪ್ರಸ್ತಾಪಿಸಿದ ಬಂಡಾಯ ಶಾಸಕರ ವಕೀಲರಾದ ಮುಕುಲ್ ರೋಷ್ಟಗಿ ತಮ್ಮ ಅರ್ಜೆದಾರರು ಸ್ವ ಇಜ್ಜೆಯಿಂದ ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷಗಳ ಈ ವಿಷ್ ಆದೇಶ ಅವರಿಗೆ ಅನ್ವಯವಾಗುವುದಿಲ್ಲ ಎಂದು ನ್ಯಾಯಪೀಠದ ಗಮನಕ್ಕೆ ತಂದಿದ್ದರು ಸುಪ್ರೀಂಕೋರ್ಟ್ ನೀಡಿರುವ ತೀರ್ಪಿನ ಬಗ್ಗೆ ಸ್ವೀಕರ್ ಕೆ ಆರ್ ರಮೇಶ್ ಕುಮಾರ್ ಪ್ರಕಿಕ್ರಿಯಿಸಿದ್ದು

ಸುಪ್ರೀಂಕೋರ್ಟ್ ನೀಡಿರುವ ತೀರ್ಮ ತಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದು

ಮತ್ತೊಂದೆಡೆ ಸುಪ್ರೀಂಕೋರ್ಟ್ ಇಂದು ನೀಡಿರುವ ಮಧ್ಯಂತರ ಆದೇಶ ಅತ್ಯಸ್ತ ಶಾಸಕರಿಗೆ ನೈತಿಕ ಬಲ ಬಂದಂತಾಗಿದೆ ಎಂದು ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿ

ಸಂವಿಧಾನದ ಆಶಯಗಳಿಗೆ ಆನುಗುಣವಾಗಿರುವ ಈ ತೀರ್ಪಿನಿಂದ ಪ್ರಜಾಪ್ರಭುತ್ವಕ್ಷ ಗೆಲುವಾಗಿದೆ ಮೈತ್ರಿ ಸರ್ಕಾರ ಅಲ್ಲಮತಕ್ಕೆ ಕುಸಿದಿದ್ದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಸ್ವಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ

ತಮ್ಮ ನಿರ್ಧಾರಗಳ ಬಗ್ಗೆ ಈ ಶಾಸಕರು ವಿಡಿಯೋ ಮುದ್ರಣವನ್ನು ಮಾಧ್ವಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಈ ಮೊದಲಿನ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ ರಾಜೀನಾಮೆಗಳನ್ನು ವಾಪಸ್ ಪಡೆಯುವ ಪ್ರಕ್ಷೆಯೇ ಇಲ್ಲ ನಾಳೆ ವಿಧಾನಸಭೆಯಲ್ಲಿ ನಡೆಯುವ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿಶ್ವಾಸಮತಯಾಚನೆ ಕಲಾಪಕ್ಕೆ ತಾವು ಹಾಜರಾಗುವುದಿಲ್ಲ ಎಂದು ತಿಳಿಸಿರುವುದಾಗಿ ಪಿಟಿಐ ಸುದ್ದಿಸಂಸ್ಥೆ ವರದಿ ಮಾಡಿದೆ

ಶಂಕರ್ ಮತ್ತು ಎಚ್

ರಮೇಶ್ ಕುಮಾರ್ ಹೇಳಿದ್ದಾರೆ ಅವಿಶ್ವಾಸ ನಿಲುವಳಿ ಸೂಚನೆಗೆ ಗೊತ್ತುಪಡಿಸಿದ ವೇಳೆಯಲ್ಲಿ ಸದನದ ಬಾಗಿಲು ಮುಚ್ಚಿದ ನಂತರ ಬರುವ ತಾಸಕರಿಗೆ ವಿತ್ವಾಸಮತ ಯಾಚನೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಅವಕಾತ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು

ನಂತರ ವಿರೋಧ ಇರುವ ಶಾಸಕರು ತಮ್ಮ ಅಭಿಪ್ರಾಯ ತಿಳಸುತ್ತಾರೆ ಯಾರಿಗೆ ಹೆಚ್ಚು ಮತಗಳು ಸಿಗುತ್ತವೆಯೋ ಅವರು ಗೆಲ್ಲುತ್ತಾರೆ ಎಂದು ಹೇಳಿದರು

ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜೀನಾಮೆ ಬಗ್ಗೆ ಸ್ವೀಕರ್ ರಮೇಶ್ ಕುಮಾರ್ ಬಳಿ ತಿಳಿಸುತ್ತೇನೆ ಕಾಂಗ್ರೆಸ್ ಪಕ್ಷ ಬಿಡುವುದಿಲ್ಲ ನಾಳನ ಮುಖ್ಚಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿಶ್ವಾಸಮತಯಾಚನೆ ಪ್ರಕ್ರಿಯೆಯಲ್ಲಿ ಸದನದಲ್ಲಿ ಹಾಜರಾಗುವುದಾಗಿ ತಿಳಿಸಿದರು